ಸಂಚಾರ ನಿಯಮ ಉಲ್ಲಂಘನೆ ಹೆಚ್ಚುವರಿ ದಂಡ ವಿಧಿಸುವ ನೂತನ ಕಾನೂನು ಜಾರಿ

ಐದು ರಾಜ್ಯಗಳ ರಾಜ್ಯಪಾಲರನ್ನು ನೇಮಕ ಮಾಡಿ ಆದೇಶ ಹೊರಡಿಸಿದ ರಾಷ್ಪಪತಿ

ದೇಶದ ಎರಡನೇ ಚಂದ್ರಯಾನ ನೌಕೆಯ ಕಾರ್ಯಾಚರಣೆಯ ನಂತರ ಸುಮಾರು ನೂರು ಕಿಲೋಮೀಟರ್ ದೂರದಲ್ಲಿ ಚಂದ್ರನ ಪರಿವಿಧಿ ಸುತ್ತ ವೃತ್ತಾಕಾರದ ಕಕ್ಷೆಯಲ್ಲಿ ತಲುಪಲು ಸನ್ನದ್ಧವಾಗಿದೆ

ಅಲ್ಲಿನ ಎಲ್ಲಾ ಮಾಹಿತಿಯನ್ನು ಕಲೆ ಹಾಕಲಿದೆ

ಹಂತ ಹಂತವಾಗಿ ನೌಕೆಯ ಎಲ್ಲಾ ಉಪ ಅಂಗಗಳನ್ನು ಕಳಚಿ ಚಂದ್ರನತ್ತ ಸಾಗಲಿದೆ ಬೆಂಗಳೂರು ಸಮೀಪದ ಬೈಲಾಳುವಿನಲ್ಲಿ ಇಸ್ತೋ ತನ್ನ ಸಂಪರ್ಕ ಕೇಂದ್ರವನ್ನು ಸ್ಥಾಪಿಸಿದ್ದು

ಭಯೋತ್ವಾದನೆ ಮತ್ತು ಹಿಂಸಾಚಾರ ಮುಕ್ತ ವಾತಾವರಣದಲ್ಲಿ ಜಮ್ನು ಮತ್ತು ಕಾಶ್ನೀರದ ವಿಷಯ ಹೊರತುಪಡಿಸಿ ಬಾಕಿ ಇರುವ ಇತರ ವಿಷಯಗಳ ಬಗ್ಗೆ ಪಾಕಿಸ್ತಾನದೊಂದಿಗೆ ದ್ನಿಪಕ್ಷೀಯ ಮಾತುಕತೆ ನಡೆಸಲು ಭಾರತ ಮುಕ್ತವಾಗಿದೆ ಎಂದು ವಿದೇಶಾಂಗ ವ್ಣವಹಾರಗಳ ಸಚಿವ ಎಸ್ ಜೈಶಂಕರ್ ತಿಳಿಸಿದ್ದಾರೆ

ನೇರ ತೆರಿಗೆ ಮಂಡಳಿ ತಿಳಿಸಿದೆ

ಈ ಕುರಿತಂತೆ ತೀವ್ರ ವಿರೋಧ ಆಕ್ಷೇಪ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಮರು ಪರಿಶೀಲಿಸಲು ಅಲ್ಲಿನ ಸರ್ಕಾರ ಮುಂದಾಗಿದೆ ಎಂದು ವರದಿಯಾಗಿದೆ ಅಸ್ಲಾಂ ರಾಜ್ಯದಲ್ಲಿ ಪೌರತ್ವ ನೋಂದಣಿ ಪ್ರಕ್ರಿಯೆ ಕೈಗೊಂಡಿರುವುದು ಭಾರದ ಆಂತರಿಕ ವಿಚಾರವಾಗಿದೆ ಎಂದು ಬಾಂಗ್ಲಾದೇಶದ ವಿದೇಶಾಂಗ ಸಚಿವ ಡಾ

ಅಬ್ದುಲ್ ಮೊಮೆನ್ ಹೇಳಿದ್ದಾರೆ ಭಾರತದ ವಿದೇತಾಂಗ ಸಚಿವ ಡಾ

ಇದು ಆ ದೇಶದ ಅಂತರಿಕ ವಿಚಾರವಾಗಿದೆ ಎಂಬ ಅಂಶವನ್ನು ಬಾಂಗ್ಲಾದೇಶ ಪುನರುಚ್ವರಿಸಿತ್ತು ಭಾರತದ ಆಂತರಿಕ ವಿಚಾರದಲ್ಲಿ ಬಾಂಗ್ಲಾದೇಶ ಹಸ್ತಕ್ಷೇಪ ಮಾಡುವುದಿಲ್ಲ ಗಡಿ ಭಾಗದಲ್ಲಿ ಗಡಿ ಭದ್ರತಾ ಪಡೆಯನ್ನು ಮತ್ತಪ್ಲು ಚುರುಕುಗೊಳಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ ಅಸ್ವಾಂ ರಾಜ್ಲದಲ್ಲಿ ಪೌರತ್ವ ನೋಂದಣಿಯ ಅಂತಿಮ ಅಧಿಸೂಚನೆ ನಿನ್ನೆ ಪ್ರಕಟಿಸಲಾಗಿತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದ ಅವಧಿಯಲ್ಲಿ ನಡೆದಿದೆ ಎನ್ನಲಾದ ರಾಜಕಾರಣೆಗಳು ಅವರ ಸಂಬಂಧಿಗಳು ಹಾಗೂ ಸರ್ಕಾರಿ ಅಧಿಕಾರಿಗಳ ಫೋನ್ ಕದ್ದಾಲಿಕೆ ಪ್ರಕರಣದ ತನಿಖೆಯನ್ನು ಸಿಬಿಐ ಕ್ಲೆಗೆತ್ತಿಕೊಂಡಿದೆ ಕರ್ನಾಟಕ ಸರ್ಕಾರದ ಮನವಿಯ ಮೇರೆಗೆ ಸಿಬಿಐ ಅಧಿಕಾರಿಗಳು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ

ರಾಜ್ಯದಲ್ಲಿ ಈ ಕಾನೂನುಬಾಹಿರ ಚಟುವಟಕೆಯಿಂದಾಗಿ ಅನೇಕ ಹಿರಿಯ ರಾಜಕೀಯ ಮುಖಂಡರು ಸರ್ಕಾರಿ ಅಧಿಕಾರಿಗಳು ಹಾಗೂ ಗಣ್ಣ ವ್ಯಕ್ತಿಗಳ ವೈಯಕ್ತಿಕ ಮಾಹಿತಿಯು ಸೋರಿಕೆಯಾಗಿರಬಹುದು

ಕಳೆದ ಭಾನುವಾರ ತಮ್ಮ ಮನದ ಮಾತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಪೌಷ್ಲಿಕತೆ ಕುರಿತು ಮಾತನಾಡಿದ್ದರು ಮತ್ತು ಜಾಗೃತಿ ಕೊರತೆಯಿಂದಾಗಿ ಬಡವರು ಹಾಗೂ ಧನಿಕ ಕುಟುಂಬಗಳೆರಡೂ ಅಪೌಷ್ವಿಕತೆಗೆ ಗುರಿಯಾಗಿವೆ ಎಂದು ಹೇಳದ್ದರು